ಭಾರತ ಮತ್ತು ಶ್ರೀಲಂಕಾ ನಡುವೆ ಗುಹಾಹತಿಯಲ್ಲಿ ಇಂದು ಸಂಜೆ ಮೊದಲ ಟಿ ಟ್ವಿಂಟಿ ಅಂತಾರಾಷ್ಟ್ೀಯ ಕ್ರಿಕೆಟ್ ಪಂದ್ಯ

ಪೌರತ್ಸ ತಿದ್ದುಪದಿ ಕಾಯ್ಲೆ ಸಿಎಎ ಕುರಿತ ವಾಸ್ತವತೆಯ ಅರಿವು ಮೂದಿಸಲು ಮತ್ತು ಅದಕ್ಕೆ ಬೆಂಬಲ ಪಡೆಯಲು ಬಿಜೆಪಿ ಇಂದಿನಿಂದ ದೇಶಾದ್ಯಂತ ಜನಜಾಗ್ಬತಿ ಆಂದೋಲನ ಹಮ್ಮಿಕೊಂಡಿದೆ ಹತ್ತು ದಿನಗಳ ಈ ಆಂದೋಲನದಲ್ಲಿ ಮನೆಮನೆಗೆ ಭೇಟಿ ನೀಡಿ ಪೌರತ್ವ ಕಾಯ್ದೆ ಕುರಿತು ಜನರಲ್ಲಿ ಜಾಗೃತಿ ಮೂದಿಸುವ ಪ್ರಯತ್ನ ಮಾಡಲಾಗುತ್ತದೆ ಬಿಜೆಪಿ ಅಧ್ಯಕ್ಷರೂ ಆಗಿರುವ ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿಂದು ಜನಜಾಗ್ಬತಿ ಆಂದೋಲನಕ್ಕೆ ಚಾಲನೆ ನೀಡಿದರು ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಅವರು ಘಾಜಿಯಾಬಾದ್ನಿಂದ ಅಭಿಯಾನ ಆರಂಭಿಸಲಿದ್ದಾರೆ ಉಳಿದಂತೆ ಸಚಿವರಾದ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಮತ್ತು ಬಿಜೆಪಿಯ ಅನೇಕ ಹಿರಿಯ ನಾಯಕರು ಹಾಗೂ ಕೇಂದ್ರದ ಹಲವಾರು ಸಚಿವರುಗಳು ದೇಶದ ವಿವಿಧೆಡೆಗಳಲ್ಲಿ ನಡೆಯಲಿರುವ ಜನಜಾಗ್ಬತಿ ಅಭಿಯಾನ ಮನೆಮನೆ ಭೇಟಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಅಭಿಯಾನದ ಮೂಲಕ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಸುಮಾರು ಮೂರು ಕೋಟಿ ಕುಟುಂಬಗಳನ್ನು ಭೇಟಿ ಮಾಡಿ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಬೆಂಬಲ ಕೋರಲಿದ್ದಾರೆ

ಬೆಂಗಳೂರು ಅಭಿಯಾನದ ನೇತೃತ್ವವನ್ನು ಕೇಂದ್ರ ಸಚಿವ ದಿ

ಸದಾನಂದ ಗೌದ ವಹಿಸಿಕೊಂಡಿದ್ದಾರೆ ಅಲ್ಲದೇ ಬಿಜೆಪಿ ಮುಖಂಡರಾದ ತರುಣ್ ವಿಜಯ್ ರವರು ಬೆಂಗಳೂರು ನಗರದ ಮೂರು ಕಡೆಗಳಲ್ಲಿ ಪೌರತ್ಸ ತಿದ್ಗುಪದಿ ಕಾಯ್ಗೆ ಕುರಿತು ವಿಚಾರ ಸಂಕಿರಣ ನಡೆಸಿಕೊಡಲಿದ್ದಾರೆ ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಕೇಂದ್ರ ಸಚಿವ ಡಾ ಮುರಳಿ ಮನೋಹರ್ ಜೋಷಿ ಅವರ ಜನ್ಮದಿನದ ಪ್ರಯುಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೋರಿದ್ದಾರೆ ತಮ್ಮ ದೀರ್ಘಾವಧಿಯ ರಾಜಕೀಯ ಜೀವನದಲ್ಲಿ ಸಂಸದರಾಗಿ ಸಚಿವರಾಗಿ ಡಾ ಜೋಷಿ ಅವರು ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದು ದೇಶದ ಹಿತಾಸಕ್ತಿ ಕಾಪಾಡಲು ಹಾಗೂ ರಾಷ್ಟೀಯ ಪ್ರಗತಿ ಹೆಚ್ಚಿಸಲು ಅಚಲವಾದ ಬದ್ದತೆ ತೋರಿದ್ದಾರೆ ಅವರೊಂದಿಗೆ ಹಲವು ವರ್ಷಗಳ ಕಾಲ ಕಾರ್ಯ ನಿರ್ವಹಿಸುವ ಅವಕಾಶ ಲಭಿಸಿದ್ದು ತಮ್ಮ ಅದೃಷ್ವ ಎಂದು ಪ್ರಧಾನ ಮಂತ್ರಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಗುರುದ್ವಾರ ನಾನ್ಕಾನ್ ಸಾಹೇಬ್ ಮೇಲಿನ ಗುಂಪು ದಾಳಿ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಲು ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿ ಎಸ್ಜಿಪಿಸಿ ತನ್ನ ನಾಲ್ವರು ಸದಸ್ಯರ ನಿಯೋಗವೊಂದನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಡಲಿದೆ ಸಮಿತಿಯ ಮುಖ್ಯಸ್ಥ ಗೋವಿಂದ್ ಸಿಂಗ್ ಅವರು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ್ದು ಈ ನಿಯೋಗವು ನಾನ್ಕಾನ ಸಾಹೇಬ್ನಲ್ಲಿರುವ ಸಿಖ್ ಕುಟುಂಬಗಳನ್ನು ಭೇಟಿ ಮಾಡಲಿದೆ ಎಂದು ಹೇಳಿದರು ಈ ಐತಿಹಾಸಿಕ ಸಿಖ್ ಮಂದಿರದ ಮೇಲೆ ನಡೆದ ಗುಂಪು ದಾಳಿಯನ್ನು ತೀವ್ರವಾಗಿ ಖಂಡಿಸಿರುವ ಎಸ್ಜಿಪಿಸಿ ಮುಖ್ಯಸ್ದರು ದುಷ್ಕರ್ಮಿಗಳ ವಿರುದ್ದ ಕಟ್ಸುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ

ಸಿಖ್ಖರ ಗುರುನಾನಕ್ ದೇವ ಗುರು ಜನ್ನ ತಾಳಿದರೆಂದು ಹೇಳಲಾಗಿರುವ ಗುರುದ್ಲಾರ ನಾನ್ಕಾನ್ ಸಾಹೇಬ್ ಮೇಲೆ ಗುಂಪೊಂದು ದಾಳಿ ಮಾದಿ ಸಿಖ್ ಯಾತ್ರಾರ್ಥಿಗಳ ಮೇಲೆ ಕಲ್ಲು ತೂರಾಣ ನಡೆಸಿತ್ತು

ಈ ವಲಯ ಆರ್ಥಿಕತೆ ವಿದೇಶಿ ವಿನಿಮಯ ಮತ್ತು ಎಲ್ಲಾ ಹಂತದಲ್ಲಿ ಅಧಿಕ ಸಂಖ್ಯೆಯ ಉದ್ಯೋಗ ಅವಕಾಶಗಳನ್ನು ಒದಗಿಸುವ ಹಿನ್ನೆಲೆಯಲ್ಲಿ ಸಚಿವಾಲಯ ಈ ವಲಯದ ಉತ್ತೇಜನ ಕುರಿತು ಸಂಬಂಧಿಸಿದ ಅನೇಕರೊಂದಿಗೆ ನಿರಂತರವಾಗಿ ಮಾತುಕತೆ ಮತ್ತು ಸಹಯೋಗ ಹೊಂದಿದೆ

ಸ್ನದೇಶ್ ದರ್ಶನ್ ಪ್ರಶಾದ್ ಯೋಜನೆಯದಿ ಹಲವಾರು ಕ್ರಮಗಳನ್ನು ಕ್ವೆಗೊಳ್ಳಲಾಗಿದ್ದು ಏಕ ಭಾರತ್ ಶ್ರೇಷ್ತ ಭಾರತ್ ಸೇರಿದಂತೆ ಅನೇಕ ಯೋಜನೆಗಳನ್ನು ಕಳೆದ ವರ್ಷ ಕೈಗೆತ್ತಿಕೊಳ್ಳಲಾಗಿದೆ

ಉಪಮುಖ್ಯಮಂತ್ರಿ ಹಾಗೂ ರಾಷ್ಟೀಯವಾದಿ ಕಾಂಗ್ರೆಸ್ ಪಕ್ಷದ ನಾಯಕ ಅಜೀತ್ ಪವಾರ್ ಹಣಕಾಸು ಮತ್ತು ಯೋಜನಾ ಇಲಾಖೆಗಳನ್ನು ಪಡೆದಿದ್ದಾರೆ ಎನ್ಸಿಪಿಯ ಅನಿಲ್ ದೇಶಮುಖ್ ನೂತನ ಗ್ಬಹಸಚಿವರಾಗಿದ್ದಾರೆ ಮೊದಲ ಬಾರಿಗೆ ಶಿವಸೇನೆಯ ಶಾಸಕರಾದ ಆದಿತ್ಯ ಠಾಕ್ರೆ ಅವರಿಗೆ ಪರಿಸರ ಪ್ರವಾಸೋದ್ಯಮ ಮತ್ತು ಶಿಷ್ಠಚಾರ ಇಲಾಖೆಗಳನ್ನು ನೀಡಲಾಗಿದೆ ಹಿರಿಯ ಕಾಂಗ್ರೆಸ್ ನಾಯಕ ಬಾಳಾ ಸಾಹೆಬ್ ತೋರಟ್ ಕಂದಾಯ ಖಾತೆಯನ್ನು ಪಡೆದಿದ್ದಾರೆ ಪ್ರಮುಖ ಖಾತೆ ಎನ್ನಲಾಗುವ ನಗರಾಭಿವೃಧ್ಲಿ ಇಲಾಖೆಯನ್ನು ಜೊತೆಗೆ ಮಹಾರಾಷ್ಟ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹೊಣೆಗಾರಿಕೆಯನ್ನು ಶಿವಸೇನೆಯ ಏಕನಾಥ್ ಶಿಂಧೆ ನಿರ್ವಹಿಸಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಅಶೋಕ್ ಚೌವಾಣ್ ಲೋಕೋಪಯೋಗಿ ಇಲಾಖೆಯ ಉಸ್ತುವಾರಿ ಹೊಂದಿದ್ದಾರೆ

ಬಿಗು ಪರಿಸ್ಥಿತಿಯನ್ನು ಶಮನಗೊಳಿಸಬೇಕಾದ ಅಗತ್ಯವನ್ನು ಐರೋಪ್ಯ ಸಮುದಾಯದ ವಿದೇಶಾಂಗ ನೀತಿ ಮುಖ್ಯಸ್ದ ಜೋಸೆಫ್ ಬೋರೆಲ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಇರಾನ್ನೊಂದಿಗಿನ ಯುದ್ದ ಸಂಭವವನ್ನು ವಿರೋಧಿಸಿ ಅಮೆರಿಕದ ವಾಷಿಂಗ್ಸನ್ ನ್ಯೂಯಾರ್ಕ ಮತ್ತಿತರ ಕದೆ ಪ್ರತಿಭಟನೆಗಳು ನಡೆದವು

ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವೆ ಉಲ್ಬಣಗೊಂಡಿರುವ ಬಿಗು ಪರಿಸ್ಥಿತಿ ನಡುವೆಯೇ ಇರಾನಿನ ವಿದೇಶಾಂಗ ಸಚಿವ ಮೊಹಮ್ಮದ್ ಜಾವೇದ್ ಜರೀಫ್ ಟ್ವೀಟ್ ಮಾಡಿ ಪಶ್ಚಿಮ ಏಷ್ಯಾ ವಲಯದಲ್ಲಿ ಅಮೆರಿಕ ವಾಸ್ತವ್ಯದ ಕೊನೆ ಆರಂಭವಾಗಿದೆ ಎಂದಿದ್ದಾರೆ

ಆಕಾಶವಾಣಿಯು ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಪ್ರಸಾರ ಮಾದಲಿದೆ

ಗುರುತು ಸಿಗದ ವ್ಯಕ್ತಿಯೊಬ್ಬ ಮ್ಯಾನ್ಮಾರ್ ಕಡೆಯಿಂದ ಭಾರತದೊಳಕ್ಕೆ ಪ್ರವೇಶಿಸುತ್ತಿದ್ದುದನ್ನು ನಿರಂತರ ಕಾವಲು ಪಡೆ ಗಮನಿಸಿತು ಅಸ್ಪಾಂ ರೈಫಲ್ಪ್ ಆತನನ್ನು ಪ್ರಶ್ನಿಸಲು ಮುಂದಾದಾಗ ಆತ ಆ ಮಾದಕ ದ್ರವ್ಯಗಳನ್ನು ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ ವಶಪಡಿಸಿಕೊಳ್ಳಲಾದ ಮಾದಕ ದ್ರವ್ಯವನ್ನು ಮುಂದಿನ ಅಗತ್ಯ ಕ್ರಮಕ್ಕಾಗಿ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ